ಪಿ ಕೃಷಿಕರ ಹಿತಕಾಯಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬದ್ದ ನಳಿನ್ ಕುಮಾರ್ ಕಟೀಲ್ ಭರವಸೆ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ಮುಂಬೈ ಕರ್ನಾಟಕ ಭಾಗದ ಸಮಗ್ರ ಅಭಿವ್ಯದ್ಲಿಗೆ ರಹದಾರಿ ಜಗದೀಶ್ ಶೆಟ್ಟರ್ ವಿಶ್ವಾಸ

ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಗೋತ್ಸವದ ಪ್ರಧಾನ ಸಮಾರಂಭ ಮತ್ತು ಮಕ್ಕಳ ಮೇಳ ನಡೆಯಿತು ಕಾರ್ಯಕ್ರಮಕ್ಷೆ ಮುಖ್ಯಮಂತ್ರಿ ಬಿ ಎಸ್

ಯಡಿಯೂರಪ್ಪ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನವಿದ್ದು ನೆಲ ಜಲ ಭಾಷೆಯ ವಿಷಯದಲ್ಲಿ ಯಾವುದೇ ರಾಜೀ ಇಲ್ಲ ಕನ್ನಡವನ್ನು ಉಳಿಸಿ ಬೆಳೆಸಲು ಮನೆಗಳಲ್ಲಿ ಹೆಚ್ಚಾಗಿ ಕನ್ನಡ ಬಳಸಬೇಕು ಇಂಗ್ಲಿಷ್ ವ್ಯಾಮೋಹದಿಂದ ಹೊರಬಂದು ವ್ವವಹಾರದಲ್ಲಿಯೂ ಕನ್ನಡವನ್ನು ಬಳಕೆ ಮಾಡಬೇಕು ಕನ್ನಡ ಸಾಹಿತ್ಯದ ಅಧ್ಯಯನಕ್ಕೆ ಒತ್ತು ನೀಡಬೇಕು ಕನ್ನಡದ ಜೊತೆ ಇತರ ಭಾಷೆಗಳನ್ನು ಕಲಿತರೆ ತಪ್ಪಲ್ಲ ಆದರೆ ಕನ್ನಡಕ್ಕೆ ಮೊದಲ ಪಾತಸ್ತ್ರ ಸಿಗಬೇಕು ಕನ್ನಡವೇ ಎಲ್ಲರ ಉಸಿರಾಗಲಿ ಎಂದು ಹೇಳಿದರು

ಬೆಂಗಳೂರಿನ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ನಡೆದ ವರ್ಣರಂಜಿತ ಸಮಾರಂಭದಲ್ಲಿ ಕಲೆ ಸಾಹಿತ್ವ ಪತ್ರಿಕೋದ್ದಮ ಸಮಾಜ ಸೇವೆ ಹೀಗೆ ವಿವಿಧ ರಂಗಗಳಲ್ಲಿ ತಮ್ನದೇ ಆದ ಕೊಡುಗೆ ನೀಡಿದ ಸಾಧಕರಿಗೆ ಪ್ರಶಸ್ತಿ ಫಲಕ ಹಾಗೂ ನಗದು ಮರಸ್ಕಾರ ನೀಡಿ ಅವರು ಗೌರವಿಸಿದರು

ಬಳಿಕ ಮುಖ್ಡಮಂತ್ರಿಯವರು ಮಾತನಾಡಿ ಮಾತ್ವ ಭಾಷೆಯ ಮೇಲೆ ಹಿಡಿತ ಸಾಧಿಸಿದವರಿಗೆ ಇತರ ಭಾಷೆಗಳ ಕಲಿಕೆಯೂ ಸುಲಭವಾಗುತ್ತದೆ ಭಾಷೆ ಎಂದರೆ ಸಂಸ್ಟತಿ ಮತ್ತು ಸಂಸ್ಕಾರವೂ ಪೌದು ಮಾತೃ ಭಾಷೆಯನ್ನು ಮರೆತರೆ ಸಂಸ್ಕತಿಯನ್ನು ಮರೆತಂತೆ ಕನ್ನಡ ನಮ್ಮ ಪೃದಯ ಮತ್ತು ಬುದ್ದಿಯ ಭಾಷೆಯಾಗಬೇಕು ಎಂದು ಅಭಿಪ್ರಾಯಪಟ್ಟರು ಕರ್ನಾಟಕ ಲೋಕ ಸೇವಾ ಆಯೋಗ ನಡೆಸುವ ನೇಮಕಾತಿಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ಆದ್ದತೆ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ನ ಬಸವರಾಜ ಹೊರಟ್ಷಿ ಹೇಳಿದ್ದಾರೆ ಹುಬ್ಲಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ಆಯೋಜಿಸಲಾದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕರ್ನಾಟಕ ಏಕೀಕರಣದ ಇತಿಹಾಸ ಪಾಗೂ ಹೋರಾಟಗಾರರ ಬಗ್ಗೆ ತಾಲಾ ಪಕ್ಕಗಳಲ್ಲಿ ಅಳವಡಿಸಬೇಕು ಎಂದರು ಬೆಳಗಾವಿ ಸೇರಿದಂತೆ ಗಡಿ ಭಾಗದ ಜಿಲ್ಲೆಗಳಲ್ಲಿ ಕನ್ನಡ ಬಳಕೆ ಹೆಚ್ಚಾಗಬೇಕು ಸರ್ಕಾರ ಕನ್ನಡ ಶಾಲೆಗಳನ್ನು ಮುಚ್ವದೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕು ಎಂದು ಹೊರಟ್ಟ ಆಗ್ರಹಿಸಿದರು ಕನ್ನಡಿಗರಿಗೆ ರಾಜ್ಯದ ಸರ್ಕಾರಿ ಮತ್ತು ಖಾಸಗಿ ಉದ್ಗೋಗಗಳಲ್ಲಿ ಪೆಟ್ಟಿನ ಪ್ರಾಧಾನ್ಯ ನೀಡಲು ಸರ್ಕಾರ ಬದ್ದವಾಗಿದೆ ಎಂದು ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ

ಕರ್ನಾಟಕದಲ್ಲಿ ಕನ್ನಡತನ ಉಳಿಯಲು ಮತ್ತು ಬೆಳೆಯಲು ಪ್ರಸ್ತಾವಿತ ರಾಷ್ಟೀಯ ಶಿಕ್ಷಣ ನೀತಿ ಆಶಾದಾಯಕವಾಗಿದೆ ನೂತನ ಶಿಕ್ಷಣ ನೀತಿಯಿಂದ ರಾಜ್ಯದ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿ ಅನುಷ್ಠಾನಗೊಳಿಸಲು ಅವಕಾಶ ಒದಗಿ ಬರಲಿದೆ ಎಂದು ಮುಜಾರಾಯಿ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಸಚಿವರು ಡಿಜಿಟಲ್ ತಂತ್ರಜ್ಞಾನದ ಯುಗದಲ್ಲಿ ಕನ್ನಡ ಭಾಷೆ ಮತ್ತು ಲಿಪಿಯ ಬಳಕೆ ಪೆಚ್ಚುತ್ತಿರುವುದು ಸಂತಸದ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಕೃಷಿಕರಿಗೆ ತೊಂದರೆ ಆಗುವ ಯಾವುದೇ ಯೋಜನೆಯನ್ನು ಜಾರಿಗೆ ತರುವುದಿಲ್ಲ ಎಂದು ಸಂಸದ ಪಾಗೂ ಬಿಜೆಪಿ ರಾಜ್ಕಾಧ್ವಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ

ಈ ಕುರಿತು ಆತಂಕ ಬೇಡ ಕೇಂದ್ರ ಸರ್ಕಾರ ಈ ಬಗ್ಗೆ ಕೃಷಿಕರು ಪಾಗೂ ಸಂಘ ಸಂಸ್ಥೆಗಳ ಜತೆ ಮಾತುಕತೆ ನಡೆಸುತ್ತಿದೆ ರೈತರು ಪಾಗೂ ಪೈನುಗಾರರ ಓತಕಾಯಲಾಗುವುದು ಎಂದು ಭರವಸೆ ನೀಡಿದರು ರಾಜ್ಯದಲ್ಲಿ ಅಡಕೆ ಬೆಳೆಗೆ ಉಂಟಾಗಿರುವ ಪಳದಿ ರೋಗದ ತೊಂದರೆ ಬಗ್ಗೆ ಮುಖ್ಡಮಂತ್ರಿಯವರು ಅಡಕೆ ಬೆಳೆಗಾರರ ಪ್ರತಿನಿಧಿಗಳ ಜತೆ ಚರ್ಚಿಸಿದ್ದಾರೆ ಈ ಕುರಿತು ಶೀಘ್ರ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎಂದು ನಳಿನ್ಕುಮಾರ ಕಟೀಲ್ ತಿಳಿಸಿದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ಕಾರ್ಯಾರಂಭಿಸಿದಾಗ ಮುಂಬೈ ಕರ್ನಾಟಕ ಭಾಗ ಸಮಗ್ರವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿದೆ ಎಂದು ಕೈಗಾರಿಕಾ ಖಾತೆ ಸಚಿವ ಜಗದೀಶ್ ಶೆಟ್ಟರ್ ಅಭಿಪ್ರಾಯಪಟ್ಟದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ವಿಭಾಗದಲ್ಲಿ ಬಂಡವಾಳ ಪೂಡಿಕೆಗೆ ಪಲವು ಕಂಪನಿಗಳು ಮುಂದೆ ಬಂದಿವೆ ಎಂದು ಹೇಳಿದರು ನೆರೆ ಹಾವಳಿ ಹಿನ್ನೆಲೆಯಲ್ಲಿ ತಮ್ಮ ಚೀನಾ ಪ್ರವಾಸ ರದ್ದು ಪಡಿಸಿದ್ದಾಗಿ ಶೆಟ್ಟರ್ ಪ್ರಕಟಿಸಿದರು ವಿಶ್ವ ಮಾನವ ಎಕ್ಸಪ್ರೆಸ್ ಪಾಗೂ ಬೆಂಗಳೂರು ಬೆಳಗಾವಿ ಎಕ್ಸಪ್ರೆಸ್ ರೈಲುಗಳಿಗೆ ರೈಲ್ವೆ ರಾಜ್ಯ ಖಾತೆ ಸಚಿವ ಸುರೇಶ ಅಂಗಡಿ ಬೆಳಗಾವಿಯಲ್ಲಿ ಚಾಲನೆ ನೀಡಿದರು

ನಂತರ ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಸಚಿವ ಸುರೇತ ಅಂಗಡಿ ಅವರು ಬೆಳಗಾವಿ ಜಿಲ್ಲೆ ಕಿತ್ತೂರು ಸಮೀಪ ರೈಲ್ವೆ ಬಿಡಿಭಾಗಗಳು ಹಾಗೂ ಇತರೆ ಯಂತ್ರೋಪಕರಣ ತಯಾರಿಕೆಯ ಉದ್ಯಮ ಸ್ವಾಪನೆಯ ಬಗ್ಗೆ ಜಾಗೆ ಪರಿಶೀಲಿಸಲಾಗುತ್ತಿದೆ ಇದಕ್ಕೆ ಸುಮಾರು ನಾಲ್ಕನೂರು ಎಕರೆ ಜಮೀನಿನ ಅಗತ್ಯವಿದೆ

ಯಡಿಯೂರಪ್ಪ ಹಾಗೂ ಕೈಗಾರಿಕಾ ಖಾತೆ ಸಚಿವ ಜಗದೀಶ ಶೆಟ್ಟರ ಅವರೊಂದಿಗೆ ಸಮಾಲೋಚಿಸಲಾಗುವುದು ಎಂದು ಹೇಳಿದರು

ಗದಗ ಮ್ಯಗಾಲಯದಲ್ಲಿ ಮ್ಯಗಾಲಯದ ಆಸ್ಪತ್ರೆ ಹಾಗೂ ರಂಗಮಂದಿರವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಸಚಿವರು ವಿಶೇಷ ಪ್ಯಾಕೇಜ್ಗಾಗಿ ರಾಜ್ಯದ ಬಜೆಟ್ನಲ್ಲಿ ಪ್ರಾವಧಾನ ಕಲ್ಪಿಸುವಂತೆ ಮುಖ್ಯಮಂತ್ರಿಯವರಿಗೆ ಪ್ರಸ್ತಾವ ಸಲ್ಲಿಸಲಾಗುವುದು ಮೈಸೂರು ಮೈಗಾಲಯದ ಮಾದರಿಯಲ್ಲೇ ಗದಗ ಮೈಗಾಲಯವನ್ನು ಮೇಲ್ವರ್ಜೆಗೇರಿಸಲಾಗುವುದು ಎಂದರು

ಸರ್ಕಾರ ಹಿಮ್ಮುಖವಾಗಿ ಚಲಿಸುತ್ತಿದೆ ಎಂದು ಟೀಕಿಸಿದರು

ರಾಜ್ಯಪಾಲ ವಜುಭಾಯ್ ವಾಲಾ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ

ಎಚ್ ಡಿ ಪದವಿ ಪ್ರದಾನ ಮಾಡಲಾಗುತ್ತಿದೆ

ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಹಾಗೂ ಅರಣ್ಯ ಖಾತೆ ಸಚಿವ ಸಿ

ಕರ್ನಾಟಕ ರಾಜ್ಯೋತ್ಸವದ ಆಚರಣೆಯ ವ್ಯವಸ್ಥೆ ಕುರಿತು ತಪ್ಪು ಗ್ರಹಿಕೆ ಬರುವಂತಪ ಸುತ್ತೋಲೆ ಹೊರಡಿಸಿರುವ ಕೊಪ್ಪಳದ ಶಿಕ್ಷಣಾಧಿಕಾರಿಯಿಂದ ವಿವರಣೆ ಕೇಳಿ ನೊಟೀಸ್ ಹಾಗೂ ತಕ್ಷಣವೇ ಅಮಾನಕ್ತಿನಲ್ಲಿ ಇಡಬೇಕೆಂದು ಶಿಕ್ಷಣ ಖಾತೆ ಸಚಿವ ಸುರೇಶ್ಕುಮಾರ್ ಸೂಚನೆ ನೀಡಿ ಟ್ವೀಟ್ ಮಾಡಿದ್ದಾರೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ವೆ

ಕೃಷಿಕರ ಹಿತಕಾಯಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬದ್ದ ನಳಿನ್ ಕುಮಾರ್ ಕಟೀಲ್ ಭರವಸೆ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ಮುಂಬೈ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ದಿಗೆ ರಹದಾರಿ ಜಗದೀಶ್ ಶೆಟ್ಟರ್ ವಿಶ್ವಾಸ

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು